ಚೀನಾದೊಂದಿಗಿನ ಗಡಿ ವಿವಾದವನ್ನು ನ್ನಾಯ ಸಮತ ಹಾಗೂ ಶಾಂತಿಯುತ ಮಾರ್ಗಗಳ ಮೂಲಕ ಬಗೆಪಂಸಿಕೊಳ್ಳಲು ಭಾರತ ಬದ್ದವಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಸ್ಟಿತಿ ಎದುರಾದರು ಸಮರ್ಥವಾಗಿ ಎದುರಿಸಲು ದೇಶ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಪೇಳಿದ್ದಾರೆ ವಾಸ್ತವ ನಿಯಂತ್ರಣ ರೇಖೆಯಲ್ಲಿನ ಯಥಾಸ್ಥಿತಿಯನ್ನು ಬದಲಾಯಿಸಲು ಚೀನಾ ಪ್ರಯತ್ನಿಸುತ್ತಿದೆ ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಇದನ್ನು ಭಾರತ ಒಪ್ಪುವುದಿಲ್ಲ ಎಂದು ಅವರು ಸ್ಪಷ್ಪಡಿಸಿದ್ದಾರೆ ಲಡಾಖ್ ವಲಯದಲ್ಲಿ ಗಡಿಯಲ್ಲಿನ ಬೇವಣಿಗೆಗಳ ಕುರಿತು ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿದ ರಾಜನಾಥ್ ಸಿಂಗ್ ಗಡಿಯಲ್ಲಿ ಸೇನೆ ನಿಯೋಜನೆ ಮತ್ತು ಮುಂಚೂಣಿ ನೆಲೆಗಳ ವಿಚಾರದಲ್ಲಿ ಸದ್ದದ ಪರಿಸ್ಟಿತಿ ವಿಭಿನ್ನವಾಗಿದೆ ಎಂದು ಹೇಳಿದರು ಯಾವುದೇ ಪ್ರಜೋದನಾತ್ಸಾಕ ಚಟುವಚಿಗಳನ್ನು ಅಂತ್ಯಂತ ಸಂಯಮದಿಂದ ನಿಭಾಯಿಸುವ ಮೂಲಕ ಗಡಿ ಸಂಘರ್ಷ ಎಚಾರದಲ್ಲಿ ಭಾರತೀಯ ಸೇನಾಪಡೆಗಳು ನಡೆದುಕೊಂಡ ರೀತಿ ಪಾಗೂ ದೇಶದ ಭೂ ಪ್ರದೇಶವನ್ನು ರಕ್ಷಿಸುವಲ್ಲಿ ಶೌರ್ಯ ಸಾಪಸ ಮೆರೆದಿದ್ದಾರೆ ಎಂದು ಅವರು ಶ್ನಾಫಿಸಿದರು

ಗಡಿಪ್ರದೇಶಗಳಲ್ಲಿ ಸೇನಾ ನಿಯೋಜನೆ ಸಾಪಸವನ್ನು ವಿಸ್ತರಿಸಿವಕೊಳ್ಳುವ ಉದ್ದೇಶದಿಂದ ಕಳೆದ ಪಲವು ದಶಕಗಳಿಂದ ಚೀನಾ ನಿರ್ದಿಷ್ಟವಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಸುವ ಚಟುವಟಿಕೆಗಳಲ್ಲಿ ತೊಡಗಿದೆ ಎಂದು ರಾಜನಾಥ್ ಸಿಂಗ್ ಆರೋಪಿಸಿದರು ಗಡಿಯಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವ್ಯದ್ಲಿಗಾಗಿ ಭಾರತ ಸರ್ಕಾರ ಎರಡುಪಟ್ಟು ಬಜೆಟ್ ಅನುದಾನವನ್ನು ಒದಗಿಸಿದೆ ಎಂದು ಸಚಿವರು ತಿಳಿಸಿದರು

ಗಡಿವಿವಾದ ವಿಚಾರ ಅತ್ಯಂತ ಸಂಕೀರ್ಣದ್ದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಗತ್ತ ಎಂಬುದನ್ನು ಭಾರತ ಮತ್ತು ಜೀನಾ ಒಪ್ಪಿಕೊಂಡಿವೆ ಎಂದರು ಬಳಿಕ ಪಕ್ಷದೇಧ ಮರೆತು ಸದಸ್ಕರು ಜೀನಾದ ಅತ್ತಿರಮಣ ನೀತಿಯನ್ನು ಒಕ್ಕೊರಲಿನಿಂದ ಖಂಡಿಸಿದರು ಮತ್ತು ಸರ್ಕಾರ ಪಾಗೂ ಸೇನಾಪಡೆಗಳಿಗೆ ತಮ್ಮ ಸಂಪೂರ್ಣ ಬೆಂಬಲ ನೀಡಲು ಬದ್ಧ ಎಂಬುದನ್ನು ಮನರುಚ್ಚರಿಸಿದರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸಮಗ್ರ ಸುಧಾರಣೆ ತರುವ ಅಗತ್ಯವನ್ನು ಭಾರತ ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳು ಪ್ರತಿಪಾದಿಸಿವೆ ಈ ಮೂರು ರಾಷ್ಟಗಳ ವಿದೇಶಾಂಗ ಸಚಿವರ ಸಭೆಯನ್ನು ಉದ್ದೇಶಿಸಿ ವಿಡಿಯೋ ಸಂವಾದದ ಮೂಲಕ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿದರು ನಂತರ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕುರಿತು ಈ ದೇಶಗಳ ಜಂಟ ಪೇಳಿಕೆ ಬಿಡುಗಡೆ ಮಾಡಿವೆ ಅಂತರ ಸರ್ಕಾರಿ ಮಾತುಕತೆ ನಡೆಸುವ ವಿಚಾರದಲ್ಲಿ ನಿಧಾನಗತಿ ಅನುಸರಿಸುತ್ತಿರುವ ಬಗ್ಗೆ ಈ ದೇಶಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಎಂದರು ಈ ಮೂರು ದೇಶಗಳ ನಡುವೆ ಪರಸ್ಪರ ಸಪಕಾರ ವೃದ್ಧಿ ಕುರಿತು ಸಚಿವರು ವಿಚಾರ ವಿನಿಮಯ ಮಾಡಿಕೊಂಡರು ಶಾಂತಿ ಭದ್ರತೆ ಭಯೋತ್ಪಾದನೆ ನಿಗ್ರಹ ಪವಾಮಾನ ವೈಪರಿತ್ಯ ಮತ್ತು ಸುಕ್ತಿರ ಅಭಿವೃದ್ಧಿ ಮತ್ತಿಕರ ವಿಚಾರಗಳ ಕುರಿತು ಸಚಿವರು ಸಮಾಲೋಜನೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಇಂದು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಭಾರತೀಯ ಜನತಾಪಕ್ಷ ಪ್ರಧಾನಮಂತ್ರಿಯವರ ಜನ್ದಿನದ ಪ್ರಯುಕ್ತ ಒಂದು ವಾರಗಳ ಕಾಲ ಸೇವಾ ಸಪ್ತಾಪ ಅಚರಿಸುತ್ತಿದೆ

ಬಿಜೆಪಿ ರಾಷ್ಟೀಯ ಆಧ್ಯಕ್ಷ ಜೆ ಪಿ ನಡ್ಡಾ ದೆಪಲಿಯ ಜಾಂದಾಚೌಕ್ನಲ್ಲಿಂದು ಸೇವಾಸಪ್ತಾಪ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಸಸಿಯೊಂದನ್ನು ನೆಟ್ಟರು ದೇಶಾದ್ಕಂತ ಪಕ್ಷದ ಮುಖಂಡರು ಪಾಗೂ ಕಾರ್ಯಕರ್ತರು ವಿವಿಧ ಜನಪರ ಕಾರ್ಯುತ್ತಮಗಳನ್ನು ಪಮ್ಮಿಕೊಂಡಿದ್ದಾರೆ

ಕಗಾಗಲೇ ಮೂರು ಲಸಿಕೆಗಳನ್ನು ಒಂದು ಎರಡು ಮತ್ತು ಮೂರನೇ ಪಂತದ ಕ್ಷಿನಿಕಲ್ ಪ್ರಯೋಗಕ್ಕೆ ಅಳವಡಿಸಲಾಗಿದೆ ಎಂದು ಅವರು ಹೇಳಿದರು

ಲಸಿಕೆ ಅಭಿವೃದ್ದಿ ನಿಟ್ಟನಲ್ಲಿ ಭಾರತ ವಿಶ್ವ ಆರೋಗ್ಯ ಸಂಘಟನೆ ಮತ್ತು ಇತರ ಅಂತಾರಾಷ್ವೀಯ ಸಂಸ್ವೆಗಳೊಂದಿಗೆ ಕಾರ್ಯನರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು

ಈ ಕುರಿತು ರಾಜ್ಯ ಸಭೆಯಲ್ಲಿ ಲಿಖಿತ ಉತ್ತರ ನೀಡಿರುವ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಮೋಭಿಯಾಲ್ ನಿಶಾಂಕ್

ಗ್ರಾಮೀಣ ಭಾಗದಲ್ಲಿ ಅಂತರ್ಜಾಲ ಸಂಪರ್ಕ ಮತ್ತು ಸೇವೆ ವಿಶ್ವರಣೆಗೆ ಒತ್ತು ನೀಡಲಾಗಿದ್ದು ಭಾರತ್ ನೆಟ್ ಯೋಜನೆಯಡಿ ಸರ್ಕಾರಿ ಸಂಸ್ಥೆಗಳಿಗೆ ಅಂತರ್ಜಾಲ ಸೇವೆ ಒದಗಿಸಲಾಗಿದೆ

ಕೇಂದ್ರಾಡಳತ ಪ್ರದೇಶ ಜಮ್ಮ ಕಾಶ್ವೀರದ ಶ್ರೀನಗರದ ಹೊರವಲಯದ ಬಾಟಮಾಲು ಪ್ರದೇಶದಲ್ಲಿ ಭದ್ರತಾಪಡೆಗಳು ಹಾಗೂ ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರು ಪತರಾಗಿದ್ದಾರೆ ಈ ಪ್ರದೇಶದಲ್ಲಿ ಭಯೋತ್ವಾದಕರು ಅವಿಶುಕೊಂಡಿದ್ದಾರೆ ಎಂಬ ಜಾಗ್ಗತದಳದ ಮಾಹಿತಿ ಆಧರಿಸಿ ಭದ್ರತಾಪಡೆಗಳ ಜಂಟಿ ತಂಡವೊಂದು ಇಂದು ಬೆಳಗ್ಗೆ ಸುತ್ತುವರೆದು ದಾಳಿ ಮಾಡಿ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಂದು ಮೊಲೀಸರು ತಿಳಿಸಿದ್ದಾರೆ ಜಂಟಿ ತಂಡ ಸ್ಟಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭಯೋತ್ಪಾದಕರು ಗುಂಡಿನ ಮಲೆಗೆರೆದಾಗ ಅದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಗುಂಡು ಪಾರಿಸಿದ್ದರಿಂದ ಮೂವರು ಉಗ್ರರು ಪತರಾಗಿದ್ದಾರೆ ಅವರ ಗುರುತು ಪತ್ತೆಪಚ್ಚುವ ಕಾರ್ಯ ಮುಂದುವರೆದಿದೆ ಕಲ್ಕಾಣ ಕರ್ನಾಟಕದ ಸಮಗ್ರ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಬದ್ದವಿದ್ದು

ಎಸ್ ಯಡಿಯೂರಪ್ಪ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಕಿಮೆಗೆ ಮಾಲಾರ್ಪಣೆ ಮಾಡಿ ಕಲ್ನಾಣ ಕರ್ನಾಟಕ ಉತ್ಸವಕ್ಕೆ ಜಾಲನೆ ನೀಡಿದ ಮುಖ್ಯಮಂತ್ರಿ

ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ದೆಪಲಿಯಲ್ಲಿಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಕೊರೋನಾ ಒನ್ನೆಲೆ ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಅರಮನೆ ಮತ್ತು ಜಾಮುಂಡಿ ಚ್ಚುಕ್ಕೆ ಸೀಮಿತಗೊಳಿಸಿ ಸರಳ ಮತ್ತು ಸಾಂಪ್ರದಾಯಕವಾಗಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ ಜಂಬೂ ಸವಾರಿ ಸಪ ಆರಮನೆಯೊಳಗೆ ನಡೆಯಲಿದ್ದು ಎಂದಿನಂತೆ ಖಾಸಗಿ ದರ್ಬಾರ್ ಸಪ ನಡೆಯಲಿದೆ